ಸುಷ್ಕಾ ಸ್ತರಾಜ್ ಉದ್ಘಾಟನೆ

ಏಷ್ಠನ್ ಕ್ರೀಡಾಕೂಟದಲ್ಲಿ ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್ ಮಹಿಳೆಯರ ಸಿಂಗಲ್ಲ್ ವಿಭಾಗದಲ್ಲಿ ಕಂಚಿನ ಪದಕ ಗೆಲುವು

ಚುನಾವಣಾ ಸುಧಾರಣೆಗಳ ಕುರಿತು ಚರ್ಚಿಸಲು ಕೇಂದ್ರ ಚುನಾವಣಾ ಆಯೋಗ ವಿವಿಧ ರಾಷ್ಷೀಯ ಮತ್ತು ಪೂದೇಶಿಕ ರಾಜಕೀಯ ಪಕ್ಷಗಳ ಜೊತೆ ಇಂದು ದೆಹಲಿಯಲ್ಲಿ ಸಭೆ ನಡೆಯಲಿದೆ ದೇಶದಲ್ಲಿರುವ ಎಲ್ಲಾ ಅಧಿಕೃತ ರಾಜಕೀಯ ಪಕ್ಷಗಳೊಂದಿಗೆ ಚುನಾವಣಾ ಆಯೋಗ ಕಾಲ ಕಾಲಕ್ಕೆ ಸಮಾಲೋಚನಾ ಸಭೆಗಳನ್ನು ನಡೆಸಿಕೊಂಡು ಬರುತ್ತಿದೆ

ಮುಂಬರುವ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯಲ್ಲಿ ನಿಖರತೆ ಪಾರದರ್ಶಕತೆ ಮತ್ತು ಮತದಾರರ ಪಟ್ಟಗಳನ್ನು ಸೇರಿಸುಕೊಳ್ಳುವ ಕುರಿತು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಎಲ್ಲಾ ರಾಜಕೀಯ ಪಕ್ಷಗಳ ಅಭಿಪ್ರಾಯಗಳನ್ನು ಚುನಾವಣಾ ಆಯೋಗ ಆಲಿಸಲಿದೆ ಕೇಂದ್ರ ಸರ್ಕಾರದ ರೀತಿ ರಿವಾಜುಗಳ ಪ್ರಕಾರ ರಾಷ್ಷೀಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಪ್ರವಾಹ ಪೀಡಿತ ಕೇರಳ ರಾಜ್ಯದ ಸಂತ್ರಸ್ತರ ಪುನರ್ವಸತಿಗೆ ಹೆಚ್ಚಿನ ನೆರವು ನೀಡಲಾಗುವುದು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕೇರಳ ರಾಜ್ಲಪಾಲ ಪಿ ಸದಾಶಿವಂ ಅವರಿಗೆ ಭರವಸೆ ನೀಡಿದ್ದಾರೆ ತಿರುವನಂತಪುರದಲ್ಲಿ ನಿನ್ನೆ ರಾಜಭವನದಿಂದ ಹೊರಡಿಸಲಾಗಿರುವ ಪ್ರಕಟಣೆಯಲ್ಲಿ ರಾಜ್ಯಪಾಲರು ಪ್ರಧಾನ ಮಂತ್ರಿಯವರನ್ನು ದೆಹಲಿಯಲ್ಲಿ ಭೇಟ ಮಾಡಿದ್ದ ಸಂದರ್ಭದಲ್ಲಿ

ರಾಜ್ಲಪಾಲ ಸದಾಶಿವಂ ಅವರು ಕೇಂದ್ರ ಗ್ಲಹ ಖಾತೆ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ರಾಜ್ಲದಲ್ಲಿನ ಕಾನೂನು ಸುವ್ಲವಸ್ಹೆ ಮತ್ತು ಪ್ರವಾರ ಪೀಡಿತ ಪ್ರದೇಶಗಳಲ್ಲಿ ಕ್ಲೆಗೊಂಡಿರುವ ಪರಿಹಾರ ಕ್ರಮಗಳ ಕುರಿತು ವಿವರಿಸಿದರು ಗೃಹ ಸಚಿವರು ಕೂಡ ಈ ಸಂದರ್ಭದಲ್ಲಿ ಕೇಂದ್ರದಿಂದ ಹೆಚ್ಚನ ಅನುದಾನ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಸ್ಸೆಬರ್ ಅಪರಾಧಗಳ ನಿಯಂತ್ರಣಕ್ಕೆ ದೇಶದಲ್ಲಿರುವ ಎಲ್ಲಾ ಮೊಲೀಸ್ ಪಡೆಗಳು ಆಧುನಿಕ ತಂತ್ರಜ್ವಾನದೊಂದಿಗೆ ಸೈಬರ್ ಅಪರಾಧಗಳ ನಿಯಂತ್ರಣಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ಉಪರಾಷ್ಟಪತಿ ಎಂ ವೆಂಕಯ್ದನಾಯ್ದು ಕರೆ ನೀಡಿದ್ದಾರೆ

ಸ್ಲೆಬರ್ ಅಪರಾಧಗಳು ಮೊಲೀಸ್ ಇಲಾಖೆಗೆ ದೊಡ್ಡ ಸವಲಾಗಿದ್ದು

ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ಮಾತನಾಡಿ ಮೊಲೀಸ್ ಇಲಾಖೆಯ ಆಧುನಿಕರಣಕ್ಕೆ ಕೇಂದ್ರ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದು ರಾಜ್ಯಗಳಿಗೆ ವಿಶೇಷ ನೆರವನ್ನು ಸಹ ಹೆಚ್ಚಿಸಲಾಗಿದೆ

ಅವರು ತಮ್ನ ಫೇಸ್ಬುಕ್ ಪುಟದಲ್ಲಿ ಈ ರೀತಿ ಬರೆದುಕೊಂಡಿದ್ದು ಕಳೆದ ನಾಲ್ಕು ವರ್ಷಗಳಲ್ಲಿ ದೇಶದಲ್ಲಿ ಹಲವು ಸುಧಾರಣೆಗಳಾಗಿವೆ ದೇಶದ ಆಡಳತ ವ್ಯವಸ್ಥೆಯಲ್ಲಿಯೂ ಕೂಡ ಹಂತ ಹಂತವಾಗಿ ಸುಧಾರಣೆಗಳು ಕಂಡುಬರುತ್ತಿದ್ದು ಹೆಚ್ಚು ಪಾರದರ್ಶಕವಾಗಿದೆ ಎಂದಿದ್ದಾರೆ

ಮೇಫಾಲಯದ ಮುಖ್ಚಮಂತ್ರಿ ಹಾಗೂ ಎನ್ಪಿಪಿ ಪಕ್ಷದ ಅಧ್ಯಕ್ಷ ಕಾನ್ರೆಡ್ ಕೆ ಸಂಗಮಾರ್ ತುರಾ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ

ಉತ್ತರ ಪ್ರದೇಶದ ಪಶ್ಚಿಮ ವಲಯದಲ್ಲಿ ನೋಟುಗಳನ್ನು ಮುದ್ರಣ ಮಾಡಿ ಚಲಾವಣೆ ಮಾಡುತ್ತಿದ್ದರು ಎಂದು ಪ್ರಾಥಮಿಕ ತನಿಖೆಯಿಂದ ಪತ್ತೆಯಾಗಿದೆ ವಿಯೆಟ್ನಾಂ ರಾಜಧಾನಿ ಹನ್ಯೊಯಿನಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷಾಸ್ವರಾಜ್ ಮೂರನೇ ಭಾರತೀಯ ಸಾಗರ ಸಮ್ಮೇಳನವನ್ನು ಉದ್ಘಾಟಸಲಿದ್ದಾರೆ

ವಿದೇಶಾಂಗ ಸಚಿವೆಯಾದ ನಂತರ ಸುಷ್ಟಾಶ್ವರಾಜ್ ಅವರ ಮೊದಲ ಅಧಿಕೃತ ಕಾಂಬೋಡಿಯಾ ಭೇಟ ಇದಾಗಿದೆ ಈ ಎರಡೂ ದೇಶಗಳ ನಾಯಕರೊಂದಿಗೆ ಸುಷ್ಕಾ ಸ್ವರಾಜ್ ಅವರು ಜಾಗತಿಕ ಸ್ಥಳೀಯ ಹಾಗೂ ದ್ವಿಪಕ್ಷೀಯ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆಧಿತ್ಯನಾಥ್ ಲಕ್ನೊನಲ್ಲಿ ಇಂದು ರಾಜ್ಯ ಸರ್ಕಾರ ಹಾಗೂ ಫಿಕಿ ಆಯೋಜಿಸಿರುವ ಟ್ರಾವಲ್ ಮಾರ್ಟ್ ಯೋಜನೆಗೆ ಚಾಲನೆ ನೀಡಲಿದ್ದಾರೆ

ಮೂರು ದಿನಗಳ ಕಾಲ ಪ್ರವಾಸದ ಸಂಪೂರ್ಣ ಮಾಹಿತಿ ಈ ಮೇಳದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರಲಿದೆ ಎಂದು ಸರ್ಕಾರದ ಪ್ರಕಟಣೆ ತಿಳಿಸಿದೆ ಅಮೆರಿಕ ವಿಧಿಸಿರುವ ನಿರ್ಭಂದನೆ ಮರುಪರಿಶೀಲಿಸಬೇಕೆಂದು ಹೆಗ್ನಲ್ಲಿರುವ ಅಂತಾರಾಷ್ಟೀಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಇರಾನ್ ಮುಂದಾಗಿದೆ ತೆಹರಾನ್ ಮತ್ತು ವಾಷಿಂಗ್ಟನ್ ನಡುವೆ ಕಾನೂನು ಸಮರಕ್ಕೆ ಮುಂದಾಗಿದ್ದು ಆ ನಿಟ್ಟನಲ್ಲಿ ಇರಾನ್ ಕಾನೂನು ಸಚಿವಾಲಯ ಅಮೆರಿಕದ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಅವರ ಏಕಪಕ್ಷೀಯ ನಿರ್ಧಾರವನ್ನು ಅಂತಾರಾಷ್ಟೀಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮೂಲಗಳನ್ನುಲ್ಲೇಖಿಸಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ

ಆಫ್ಲಾನಿಸ್ತಾನದ ನಂಗರ್ಹಾರ್ ಪ್ರಾಂತ್ಯದಲ್ಲಿ ಉಗ್ರರ ಅಡಗುತಾಣದ ಮೇಲೆ ನಡೆದ ವಾಯುದಾಳಿಯಲ್ಲಿ ಇಸ್ಲಾಮಿಕ್ ಸ್ಟೇಟ್ ನಾಯಕ ಅಬುಸಾದ್ ಎರ್ಹಬಿ ಹತ್ಯೆಯಾಗಿದ್ದಾನೆ

ಎರಡು ಇಸ್ಲಾಮಿಕ್ ಸ್ಟೇಟ್ ಉಗ್ರಗಾಮಿ ಗುಂಪಿನ ಅಡಗುತಾಣದ ಮೇಲೆ ದಾಳಿ ನಡೆಸಲಾಗಿತ್ತು

ಪ್ರಜಾಪ್ರಭುತ್ವ ಮತ್ತು ರಾಜ್ಯಗಳ ಚುನಾವಣೆ ಕುರಿತಂತೆ ದಕ್ಷಿಣ ಏಷ್ಯಾದ ಪ್ರಪ್ರಥಮ ಚುನಾವಣಾ ಆಯುಕ್ತರ ಎರಡು ದಿನಗಳ ಸಮ್ಮೇಳನದಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸುವ ಬಗ್ಗೆ ಚರ್ಚೆ ನಡೆಯಲಿದೆ

ಓಲಂಪಿಕ್ಸ್ನಲ್ಲಿ ರಜತ ಪದಕ ಗಳಿಸಿದ ಪಿ

ಉದ್ಘಾಟನಾ ಸಮಾರಂಭದಲ್ಲಿ ರಾಷ್ಟ್ಜಜ ಹಿಡಿಯುವ ಗೌರವ ಹೊಂದಿದ್ದ ನೀರಜ್ ಇಂದು ನಡೆಯಲಿರುವ ಜಾವಲಿನ್ ಎಸೆದತ ಪುರುಷರ ಫೈನಲ್ ಪಂದ್ಯಾವಳಿಯಲ್ಲಿ ಶಿವಪಾಲ್ ಸಿಂಗ್ ಅವರೊಂದಿಗೆ ಕಣಕ್ಕಳಿಯಲಿದ್ದಾರೆ